ರಾಜ್ಯದಲ್ಲಿ ಹೊಸ ಶಿಕ್ಷಣ ನೀತಿ ಜಾರಿಗೊಳಿಸಲು ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಶಿಕ್ಷಕರು ಹೊಸ ನೀತಿಯನ್ನು ಅಡ್ಡಯನ ಮಾಡಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಈ ನಿಟ್ಟನಲ್ಲಿ ಶಿಕ್ಷಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಎಂದು ಉಪ ಮುಖ್ಚಮಂತ್ರಿ ಗೋವಿಂದ ಕಾರಜೋಳ ಹೇಳಿದ್ದಾರೆ ಬಾಗಲಕೋಟೆಯ ನವನಗರದ ಡಾ

ಆರ್ ಅಂಬೇಡ್ನರ ಭವನದಲ್ಲಿಂದು ಹಮ್ನಿಕೊಂಡ ತಿಕ್ಸಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ವಾಟಿಸಿ ಅವರು ಮಾತನಾಡಿದರು ದೇಶದಲ್ಲಿ ಕೊರೊನಾ ಭೀತಿಯ ಮಧ್ಯೆ ನೆರೆ ಪ್ರವಾಹದಿಂದಾಗಿ ಸಾಕಷ್ಟು ಬೆಳೆ ಆಸ್ತಿ ಹಾನಿಗೀಡಾಗಿವೆ ಅರ್ಥಿಕವಾಗಿ ತೊಂದರೆಯಾಗಿದ್ದು ನಿರೀಕ್ಷಿತ ಮಟ್ನದಲ್ಲಿ ಅಭಿವೃದ್ದಿ ಕಾರ್ಯವಾಗಿಲ್ಲ ಮಾಜಿ ರಾಷ್ಷಪತಿ ಪ್ರಣವ್ ಮುಖರ್ಜಿಯವರ ನಿಧನದಿಂದ ಶೋಕಾಚರಣೆ ಹಿನ್ನೆಲೆಯಲ್ಲಿ ತಿಕ್ಷಕರ ದಿನಾಚರಣೆಯನ್ನು ಸಾಂಕೇತಿಕವಾಗಿ ಆಚರಿಸಲಾಗುತ್ತಿದೆ ರಾಧಾಕೃಷ್ಣನ್ ಅವರು ಸಾಧನೆ ಮೂಲಕ ಇಡೀ ದೇಶ ಗುರುತಿಸುವ ಕೆಲಸ ಮಾಡಿದ್ದಾರೆ ಇವರ ಹಾದಿಯಲ್ಲಿ ಶಿಕ್ಷಕರು ನಡೆಯಬೇಕಾಗಿದೆ ಎಂದರು

ಅಜ್ವಾನದ ಅಂಧಕಾರ ತೊಲಗಿಸಿ ಜ್ವಾನದ ಬೆಳಕನ್ನು ನೀಡುವಲ್ಲಿ ಗುರುತರ ಜವಾಬ್ದಾರಿ ಇರುವ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು ಎಂದು ಸಹಕಾರ ಹಾಗೂ ಜೆಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಹೇಳಿದ್ದಾರೆ ಮೈಸೂರಿನ ಜಿಲ್ನಾ ಪಂಚಾಯತ್ ಪಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ನ ದಿನಾಚರಣೆ ಪ್ರಯುಕ್ತ ಸಿದ್ದಾರ್ಥನಗರದಲ್ಲಿರುವ ಟೆಂಷಿಯನ್ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ವಾಟಿಸಿ ಅವರು ಮಾತನಾಡಿದರು ಭಾರತ ದೇಶದ ಪರಂಪರೆಯಲ್ಲಿ ಗುರು ಎಂಬ ಪದಕ್ಕೆ ವಿಶೇಷವಾದ ಅರ್ಥವಿದೆ ಇಂದಿನ ವಿದ್ಯಮಾನದಲ್ಲಿ ತಿಕ್ಷಕರು ಪಠ್ಯಕ್ಷೆ ಸೀಮಿತವಾಗಿರದೆ ಪಕ್ಷೇತರ ಚಟುವಟಕೆಗಳ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಿದೆ ಎಂದು ಶಿಕ್ಷಕರಿಗೆ ಸಲಹೆ ನೀಡಿದರು

ಈ ತಂಡದಲ್ಲಿ ತ್ರಮಿಸಿದ ಅಧಿಕಾರಿಗಳು ಹಾಗೂ ಶಿಕ್ಷಕರ ಪಾತ್ರ ಅತ್ಯಂತ ಅವಿಸ್ಕರಣೀಯ ಎಂದರು ಸರ್ಕಾರವು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ ಹೀಗಾಗಿ ಕಲಿಕೆಯಿಂದ ಯಾವುದೇ ಮಕ್ಕಳು ವಂಚಿತರಾಗದಂತೆ ನೋಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಕರೆ ನೀಡಿದರು

ಮಾದಕ ವಸ್ತು ಶ್ರಕರಣದ ತನಿಖೆ ಶ್ರಗತಿಯಲ್ಲಿದೆ

ಈ ವಿಷಯದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯುವುದಿಲ್ಲ ತಪ್ಪತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಗೃಪ ಸಚಿವ ಬಸವರಾಜ ಬೊಮ್ನಾಯಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾದಕ ವಸ್ತು ಅವ್ವವಹಾರ ಪತ್ರೆಗೆ ಅತ್ಲಾಧುನಿಕ ತಂತ್ರಜ್ಞಾನವನ್ನು ಪೊಲೀಸರು ಬಳಸುತ್ತಿದ್ಲಾರೆ ಎಂದು ಹೇಳಿದರು ಈ ಮಧ್ಯೆ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿರುವ ಸಹಕಾರ ಸಚಿವ ಎಸ್

ಸೋಮಶೇಖರ್ ಮಾದಕ ವಸ್ತು ಅವ್ವವಹಾರವನ್ನು ಮಟ್ಟಪಾಕಲು ಸರ್ಕಾರ ಕ್ರಮಕ್ಕೆಗೊಳ್ಟಲಿದೆ ಎಂದು ಹೇಳಿದರು